ಭೂಕುಸಿತಗಳಲ್ಲಿ ಸಿಕ್ಕಿಕೊಂಡವರ ನೆರವಿಗೆ ಸೇನೆ ಅಗಲಿದ ಮಹಾನ್ ಚೇತನ ದೇಶ ಕಂಡ ಅಪ್ರತಿಮ ನಾಯಕ ರಾಜಕೀಯ ಮುತ್ಸದ್ದಿ ದೇಶ ವಿದೇಶಗಳ ಜನ ಮಾನಸದಲ್ಲಿ ಅಜಾತತ್ತು ಎನಿಸಿದ್ದ ಮಾಜಿ ಪ್ರಧಾನಮಂತ್ರಿ ಆಟಲ್ ಬಿಹಾರಿ ವಾಜಪೇಯಿ ಈಗ ನೆನಪು ಮಾತ್ರ

ರಾಷ್ಟಪತಿ ರಾಮನಾಥ ಕೋವಿಂದ್ ಉಪ ರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅವರ ಸಂಪುಟ ಸಹೋದ್ದೋಗಿಗಳು ಹಲವಾರು ರಾಜ್ಜಗಳ ರಾಜ್ಯಪಾಲರು ಮುಖ್ಚಮಂತ್ರಿಗಳು ವಿವಿಧ ರಾಜಕೀಯ ಪಕ್ಷಗಳ ನೇತಾರರು ಸಮಾಜದ ವಿಭಿನ್ನ ವರ್ಗಗಳ ಗಣ್ಯರು ವಿದೇಶಗಳ ಪಲವಾರು ಪ್ರತಿನಿಧಿಗಳು ಹಾಗೂ ವಾಜಪೇಯಿ ಅವರ ಅಸಂಖ್ಯ ಅಭಿಮಾನಿಗಳು ತಮ್ನ ನೆಜ್ಜನ ಧೀಮಂತ ನೇತಾರನಿಗೆ ಭಾವರ್ಮೂರ್ಣ ಶ್ರದ್ದಾಂಜಲಿಯೊಂದಿಗೆ ಅಂತಿಮ ವಿದಾಯ ಹೇಳಿದರು ಇದಕ್ಕೂ ಮುನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಪಾರ್ಥಿವ ಶರೀರವನ್ನು ದೆಹಲಿಯ ದೀನ್ ದಯಾಳ್ ಉಪಾಧ್ವಾಯ ಮಾರ್ಗದಲ್ಲಿರುವ ಐಜೆಪಿ ಕೇಂದ್ರ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು ಜನರು ತಮ್ನ ನೆಚ್ಚಿನ ನಾಯಕನ ಅಂತಿಮ ದರ್ಶನ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು ವಾಜಪೇಯಿ ಅವರ ಪಾರ್ಥಿವ ಶರೀರವನ್ನು ನಿನ್ನೆ ಸಂಜೆಯಿಂದ ಇಂದು ಬೆಳಗಿನವರೆಗೆ ಅವರ ಅಧಿಕೃತ ನಿವಾಸದಲ್ಲಿ ಇರಿಸಲಾಗಿತ್ತು ಪಲವು ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಸಶಸ್ತ ಪಡೆಗಳ ಪ್ರಮುಖರು ಪಲವು ರಾಜಕೀಯ ಪಕ್ಷಗಳ ನಾಯಕರು ರಾಷ್ಟೀಯ ಸ್ವಯಂ ಸೇವಕ ಸಂಘದ ವರಿಷ್ಠರು ಮತ್ತು ಹಲವು ಗಣ್ಣರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದ ಅಸಂಖ್ಯ ಜನರು ಅಗಲಿದ ಧೀಮಂತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು

ಬಹದ್ಗೂರ್ ಷಾ ಜಫರ್ ರಸ್ತೆ ದೆಹಲಿ ಗೇಟ್ ನೇತಾಜಿ ಸುಭಾಷ್ ರಸ್ತೆ ಮತ್ತು ಶಾಂತಿವನ ಮಾರ್ಗವಾಗಿ ರಾಜ್ಫಾಟ್ನ ರಾಷ್ಷೀಯ ಸ್ಮೃತಿ ಸ್ವಳಕ್ಕೆ ಮೆರವಣಿಗೆಯಲ್ಲಿ ಕರೆತರಲಾಯಿತು

ಅಗಲಿದ ತಮ್ನ ನೆಚ್ಚಿನ ನೇತಾರನ ಪಾರ್ಧಿವ ಶರೀರದ ಮೇಲೆ ಹೂಮಳೆಗರೆದು ಭಾರವಾದ ಹೃದಯದಿಂದ ಭಾವರ್ಮೂರ್ಣ ಬೀಳ್ಕೊಡುಗೆ ನೀಡಿದರು ಪಾರ್ಥಿವ ಶರೀರದ ಮೆರವಣಿಗೆಯ ದಾರಿಯುದ್ದಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಐಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ನಡೆದುಕೊಂಡೆ ಬಂದು ತಮ್ಮ ಗುರುವಿಗೆ ಭಕ್ತಿಪೂರ್ವ ಗೌರವ ಸಮರ್ಪಿಸಿದ್ದು ಗಮನ ಸೆಳೆಯಿತು ರಾಷ್ಷೀಯ ಸ್ನೃತಿ ಸ್ವಳದಲ್ಲಿ ಮಹಾನ್ ಜೇತನದ ಕಳೇಬರಕ್ಕೆ ಸಶಸ್ತ ಪಡೆಗಳ ಮೂರೂ ವಿಭಾಗಗಳಿಂದ ಗೌರವ ಸಲ್ಲಿಸಲಾಯಿತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ಟಪತಿ ಎಂ ವೆಂಕಯ್ನ ನಾಯ್ನು ಲೋಕಸಬಾಧ್ಯಕ್ಷೆ ಸುಮಿತಾ ಮಹಾಜನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗ್ವಪ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಜಿ ಪ್ರಧಾನಿ ಡಾ ಮನಮೋಪನ್ ಸಿಂಗ್ ಓರಿಯ ನಾಯಕ ಎಲ್

ಅಡ್ವಾಣಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ಅನೇಕ ಗಣ್ಣರು ವಾಜಪೇಯಿ ಅವರ ಮ್ಬತದೇಹದ ಮೇಲೆ ಮಷ್ಟಗುಚ್ಟಗಳನ್ನಿರಿಸಿ ಅಂತಿಮ ನಮನ ಸಲ್ಲಿಸಿದರು ಹಲವಾರು ದೇಶಗಳ ಮುಖ್ಯಸ್ವರು ಗಣ್ಣರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದು ವಾಜಪೇಯಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು

ಇದರೊಂದಿಗೆ ದೇಶದ ಚರಿತ್ರೆಯ ಒಂದು ಯುಗಾಂತ್ಲವಾಯಿತು ಇತಿಹಾಸದ ಮಟಗಳಲ್ಲಿ ವಾಜಪೇಯಿ ಈಗ ಧ್ವವತಾರೆಯಾದರು ಭೂಮಾಲಿಕತ್ವವನ್ನು ಅನುಮಾನಕ್ಕೆ ಎಡೆ ಇಲ್ಲದಂತೆ ಖಾತ್ರಿಪಡಿಸುವ ಭೂಮಾಲಿಕತ್ವ ಖಾತ್ರಿ ಯೋಜನೆ ಯನ್ನು ರಾಜ್ಞದ ಮೂರು ತಾಲೂಕುಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ಕಂದಾಯ ಸಚಿವ ಆರ್

ದೇಶಪಾಂಡೆ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪಳಿಯಾಳ ಪಾಸನ ಜಿಲ್ಲೆಯ ಪಾಸನ ಮತ್ತು ಶುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕುಗಳನ್ನು ಈ ಉದ್ದೇಶಕ್ಕೆ ಆಯ್ಕೆ ಮಾಡಲಾಗಿದೆ ಎಂದು ಅವರು ಹೇಳಿದರು ಭೂಮಾಲಿಕತ್ತ ಬಾತ್ರಿ ಯೋಜನೆಯನ್ನಯ ಸರ್ವೆ ಮತ್ತು ಕಂದಾಯ ಇಲಾಖೆಯ ದಾಖಲೆಗಳನ್ನು ಹೋಲಿಸಿ ಪರಿಶೀಲಿಸಲಾಗುವುದು ನಂತರ ಆರ್

ಯನ್ನು ಇಂದೀಕರಿಸಿ ಅದನ್ನು ನ್ವಾಯಾಲದಲ್ಲಿ ಪ್ರತ್ನಿಸದಂತೆ ಕಾನೂನು ಬೆಂಬಲ ನೀಡಲಾಗುವುದು ಎಂದು ದೇಶಪಾಂಡೆ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮ ಈಗ ಬಯಲು ಶೌಚಾಲಯ ಮುಕ್ತವಾಗುವತ್ತ ಸಾಗಿದೆ

ಗ್ರಾಮದ ಯುವತಿ ಸಾಮಾಜಿಕ ಕಾರ್ಯಕರ್ತೆ ವಿಮಲಾ ಕದಮ್ ವೈಯಕ್ತಿಕ ಶೌಚಾಲಯ ನಿರ್ಮಿಸಿಕೊಳ್ಳುವಂತೆ ಗ್ರಾಮದ ಜನರಲ್ಲಿ ತಿಳಿವಳಿಕೆ ಮೂಡಿಸುವ ವಿಶೇಷ ಪ್ರಯತ್ನ ಮಾಡಿದವರು ಅವರು ತಮ್ಮ ಅನುಭವಗಳನ್ನು ಆಕಾಶವಾಣೆಯೊಂದಿಗೆ ಹಂಚಿಕೊಂಡಿದ್ದಾರೆ

ಕುಮಾರಸ್ವಾಮಿ ತಿಳಿಸಿದ್ದಾರೆ ಅವರು ಈ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ ಬಳಿಕ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ಈ ಜಿಲ್ಲೆಗಳಲ್ಲಿ ಮಳೆ ಸಂಬಂಧಿ ಅನಾಪುತಗಳಿಂದ ಆಗಿರುವ ನಷ್ಷದ ಬಗ್ಗೆ ಎರಡು ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ಎಲ್ಲ ಜೆಲ್ಲಾಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ

ಇದಲ್ಲದೆ ಮುಖ್ಚಮಂತ್ರಿಗಳು ಇಂದು ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಿಂದ ತಲೆದೋರಿರುವ ಪ್ರವಾಪ ಮತ್ತು ಭೂಕುಸಿತದಲ್ಲಿ ಸಿಕ್ಕಿಕೊಂಡಿರುವ ಜನರ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳ ಕುರಿತು ಮುಖ್ಯ ಕಾರ್ಯದರ್ಶಿ ಟಿ

ವಿಜಯಭಾಸ್ಕರ್ ಅವರಿಂದ ಮಾಹಿತಿ ಪಡೆದರು ಕೊಡಗು ಜಿಲ್ಲೆಯಲ್ಲಿ ಮಳೆ ಅವಘಡಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜನರ ರಕ್ಷಣೆಗೆ ಸೇನೆ ಮುಂದಾಗಿದೆ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಅಗ್ನಿಶಾಮಕ ದಳ ತ್ವರಿತ ಪ್ರತಿಸ್ಪಂದನಾ ತಂಡ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ತೊಡಗಿವೆ

ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಸಂಭವಿಸಿರುವ ಪ್ರವಾಪ ಮತ್ತು ಭೂಕುಸಿತಗಳಿಂದ ಭಾರೀ ಹಾನಿಯಾಗಿದೆ ಜಿಲ್ಲೆಯ ಪಲವೆಡೆ ಗ್ರಾಮಸ್ಠರು ಶೀವ್ರ ತೊಂದರೆಗೊಳಗಾಗಿದ್ದು ನೆರೆ ನೀರು ಆವರಿಸಿರುವ ಸ್ಥಳಗಳಿಂದ ಅವರನ್ನು ಸುರಕ್ಷಿತ ಸ್ವಳಗಳಿಗೆ ಕರೆತರಲು ಸೇನಾಪಡೆಗಳ ನೆರವನ್ನು ಕೋರಲಾಗಿದೆ ಹೆಲಿಕಾಪ್ವರ್ಗಳ ಮೂಲಕ ನಿನ್ನೆ ಕೊಡಗು ಜಿಲ್ಲೆಯ ಪಲವೆಡೆ ಜಲಾವೃತ ಪ್ರದೇಶಗಳಿಂದ ಸ್ಥಳೀಯರನ್ನು ಪಾರು ಮಾಡಲು ಪ್ರಯತ್ನಿಸಿದರೂ ಪ್ರತಿಕೂಲ ಹವಾಮಾನದಿಂದಾಗಿ ಇದು ಸಾಧ್ಯವಾಗಲಿಲ್ಲ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ಅನೇಕ ಜನ ಕಾಣೆಯಾಗಿರುವ ಬಗ್ಗೆ ಅಲ್ಲದೆ ಪಲವಾರು ಗ್ರಾಮಗಳೊಂದಿಗಿನ ಸಂಪರ್ಕ ಕಡಿತವಾಗಿರುವ ಬಗ್ಗೆ ವರದಿಗಳು ಬಂದಿವೆ ಮಡಿಕೇರಿಯಿಂದ ಹೊರ ಹೋಗುವ ಎಲ್ಲ ರಸ್ತೆಗಳು ಸಂಪರ್ಕ ಕಡಿದುಕೊಂಡಿದೆ ಈ ಮಧ್ಯೆ ನಾಳೆ ಹುಬ್ಬಳ್ಳಿ ಯಶವಂತಮರ ಎಕ್ಸ್ಪ್ರೆಸ್ ರೈಲು ಸಂಜಾರವನ್ನು ರದ್ದುಪಡಿಸಲಾಗಿದೆ

ಬೆಂಗಳೂರು ಕಣ್ಣೂರು ಕಾರವಾರ ಎಕ್ಸ್ಪ್ರೆಸ್ ಕಾರವಾರ ಬೆಂಗಳೂರು ರೈಲುಗಳ ಸಂಚಾರವನ್ನು ಇಂದು ರದ್ದುಪಡಿಸಲಾಗಿದೆ